ಮಹಾರಾಷ್ಷ ಮತ್ತು ಪರಿಯಾಣ ವಿಧಾನಸಭಾ ಚುನಾವಣೆ ಮತದಾನ ಪ್ರಗತಿಯಲ್ಲಿ

ಈಶಾನ್ವ ಮುಂಗಾರು ಚುರುಕು ಕೇರಳ ಮತ್ತು ಲಕ್ಷದ್ವೀಪಗಳಿಗೆ ಭಾರೀ ಮಳೆಯ ಎಚ್ಚರಿಕೆ

ಪರಿಯಾಣ ಮತ್ತು ಮಹಾರಾಷ್ಟದಲ್ಲಿ ಇಂದು ವಿಧಾನಸಭಾ ಚುನಾವಣೆಗೆ ಮತದಾನ ನಡೆಯುತ್ತಿದೆ

ಹರಿಯಾಣ ಮುಖ್ಲಮಂತ್ರಿ ಮನೋಹರ್ ಲಾಲ್ ಅವರು ಕರ್ನಾಲ್ ವಿಧಾನಸಭಾ ಕ್ಷೇತ್ರದ ಶ್ರೇಮ್ ನಗರ್ನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಮ್ಮ ಮತ ಚಲಾಯಿಸಿದರು

ಮತ ಚಲಾಯಿಸಿದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಮನೋಹರ್ ಲಾಲ್ ರಾಜ್ಯದಲ್ಲಿ ಬಿಜೆಪಿ ಮತ್ತೊಮ್ಮೆ ಸರ್ಕಾರ ರಚಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು

ಮುಂಬೈನ ಟಾರ್ಡಿಯೊದಲ್ಲಿ ಎನ್ಸಿಪಿ ಮುಖ್ಲಸ್ಟ ಶರದ್ಪವಾರ್ ಮತದಾನದ ತಮ್ನ ಪಕ್ಷು ಚಲಾಯಿಸಿದರು ಬಿಜೆಪಿ ನಾಯಕ ಹಾಗೂ ರಾಜ್ಯದ ಸಚಿವ ಅಶಿತ್ ಶೆಲಾರ್ ಪಕ್ಷದ ಮುಖಂಡ ಪರಾಗ್ ಅಲವ್ನಿ ಶಿವಸೇನೆಯ ರವೀಂದ್ರ ವೈಕಾರ್ ಮತ್ತು ಚಿತ್ರನಟ ಅಮಿರ್ಖಾನ್ ನಟ ನಿರ್ದೇಶಕ ಕುನಾಲ್ಕೊಹ್ಲಿ ಹಿರಿಯ ನಟ ಶುಭಾ ಖೋಟೆಯಂತಹ ಪ್ರಸಿದ್ದರು ಇಂದು ಬೆಳಗ್ಗೆ ಮತ ಚಲಾಯಿಸಿದ್ದವರಲ್ಲಿ ಸೇರಿದ್ದಾರೆ ನಗರದಲ್ಲಿ ಹಗುರ ಮಳೆಯಾಗುತ್ತಿದ್ದರೂ ಹಿರಿಯ ನಾಗರಿಕರು ಮೊದಲ ಬಾರಿಗೆ ಮತ ಚಲಾಯಿಸುತ್ತಿದ್ದವರು ಮತಗಟ್ಟೆಗಳ ಬಳಿ ಸಾಲುಗಟ್ಟ ನಿಂತಿದ್ದನ್ನು ಕಾಣಬಹುದಾಗಿದೆ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಬೆಳಗ್ಗೆ ಪಶ್ಚಿಮ ನಾಗಪುರದ ಮತಗಟ್ಟೆಯೊಂದರಲ್ಲಿ ತಮ್ಮ ಮತ ಚಲಾಯಿಸಿದರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಚುನಾವಣೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಅವರ ಪತ್ನಿ ಅಮ್ಬತ ಫಡ್ನವೀಸ್ ಹಾಗೂ ತಾಯಿ ಸಹ ಧರ್ಮಪೀಠ್ ಪ್ರದೇಶದ ಶಾಲೆಯೊಂದರಲ್ಲಿ ಇರುವ ಮತಗಟ್ಲೆಯಲ್ಲಿ ಮತ ಚಲಾಯಿಸಿದರು

ಕಾಂಗ್ರೆಸ್ ಪಕ್ಷ ಡಾ ಆಶೀಷ್ ದೇಶಮುಖ್ ಅವರನ್ನು ಈ ಕ್ಷೇತ್ರದಿಂದ ಕಣಕ್ಕೆ ಇಳಿಸಿದೆ ಕೇಂದ್ರ ಸಚಿವ ನಿತಿನ್ ಗಢರಿ ತಮಿಳುನಾಡು ರಾಜ್ಯಪಾಲ ಬನ್ನಾರಿ ಲಾಲ್ ಮರೋಹಿತ್ ಆರ್ ಎಸ್ ಎಸ್ ಸರಸಂಫ್ ಚಾಲಕ್ ಡಾ ಮೋಹನ್ ಭಾಗ್ಡತ್ ಅವರೂ ಸಹ ನಾಗಪುರದ ಮತಗಟ್ಟೆಗಳಲ್ಲಿ ಮತ ಚಲಾಯಿಸಿದರು ಇಂದು ಚುನಾವಣೆ ಮತ್ತು ಉಪಚುನಾವಣೆ ನಡೆಯುತ್ತಿರುವ ರಾಜ್ಯಗಳಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವದ ಉತ್ಸವವನ್ನು ಮತ್ತಷ್ಟು ಸಮೃದ್ದಗೊಳಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ ಈ ರಾಜ್ಯಗಳಲ್ಲಿ ಯುವ ಮತದಾರರು ಹೆಚ್ಚನ ಸಂಖ್ಯೆಯಲ್ಲಿ ಮತದಾನ ಮಾಡುವ ವಿಶ್ವಾಸವಿದೆ ಎಂದು ಅವರು ಹೇಳಿದ್ದಾರೆ

ಬಿಹಾರ್ದ ಸಮಷ್ಟಿಮರ್ ಹಾಗೂ ಮಹಾರಾಷ್ಷದ ಸತಾರಾ ಸಂಸದೀಯ ಕ್ಷೇತ್ರಗಳಲ್ಲಿ ಮತದಾನ ಪ್ರಗತಿಯಲ್ಲಿದೆ

ಈ ಕ್ಷೇತ್ರಗಳಲ್ಲಿ ಭಿಗಿಭದ್ರತೆಯ ನಡುವೆ ಮತದಾನ ಪ್ರಗತಿಯಲ್ಲಿದೆ

ಜಾನಿಯಾ ರತಬರಿ ಸೋನಾರಿ ಮತ್ತು ರಂಗಪಾರಾ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯುತ್ತಿದೆ

ಶಾಂತಿಯುತ ಮತದಾನಕ್ಕಾಗಿ ಎಲ್ಲ ಭದ್ರತಾ ಏರ್ಪಾಡು ಮಾಡಲಾಗಿದೆ ಕರ್ನಲ್ ಚೆವಾಂಗ್ ರಿಂಚೆನ್ ಸೇತು ಉದ್ವಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ರಕ್ಷಣಾ ಸಚಿವ ರಜನಾಥ್ ಸಿಂಗ್ ಇಂದು ಬೆಳಿಗ್ಗೆ ಲಡಾಖ್ಗೆ ತೆರಳಿದರು

ಪತ್ತು ಪಾಕಿಸ್ತಾನಿ ಯೋಧರನ್ನು ಕೊಂದು ಹಾಕಿದೆ ಪಾಕಿಸ್ತಾನದ ಅಪ್ರಚೋದಿತ ದಾಳಿಗೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆಯು ನಿನ್ನೆ ನೀಲಂ ಕಣಿವೆಯಲ್ಲಿ ನಾಲ್ಲು ಭಯೋತ್ವಾದಕ ಶಿಬಿರಗಳು ಮತ್ತು ಹಲವಾರು ಪಾಕಿಸ್ತಾನಿ ಸೇನಾ ಠಾಣೆಗಳನ್ನು ಗುರಿಯಾಗಿಸಿಕೊಂಡು ಭಾರಿ ಫಿರಂಗಿ ದಾಳಿ ನಡೆಸಿದೆ ಈ ದಾಳಿ ವೇಳೆ ಹತ್ತು ಭಯೋತ್ಪಾದಕರು ಹತರಾಗಿದ್ದಾರೆ ಭಯೋತ್ಲಾದಕರ ಸಾವಿನ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕಲೆಹಾಕಲಾಗುತ್ತಿದೆ ಅತ್ಯುಕಾಮ್ ಕುಂಡಲ್ ಶಾಹಿ ಜುರಾ ಮತ್ತು ಲೀಪಾ ಕಣಿವೆಯಲ್ಲಿನ ಭಯೋತ್ಪಾದಕರ ಶಿಬಿರಗಳನ್ನು ಸೇನೆ ನಾಶಪಡಿಸಿದೆ ಎಂದು ಸೇನಾ ಮುಖ್ಯಸ್ವ ಬಿಪಿನ್ ರಾವತ್ ಹೇಳಿದ್ದಾರೆ ಮೊಲೀಸ್ ಸಂಸ್ಕರಣಾ ದಿನಾಚರಣೆ ಸಂದರ್ಭವಾಗಿ ಕರ್ತವ್ಲದ ವೇಳೆ ಹುತಾತ್ಸರಾದ ಪೊಲೀಸ್ ಸಿಬ್ಲಂದಿಯನ್ನು ಸ್ಕರಿಸಿ ಅವರ ಕುಟುಂಬದವರಿಗೆ ಮತ್ತು ಪೊಲೀಸ್ ಪಡೆಗಳಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಂದನೆ ಸಲ್ಲಿಸಿದ್ದಾರೆ ಅವರು ಟ್ಷೀಟ್ ಸಂದೇಶ ನೀಡಿ ಹೊಲೀಸರು ಕರ್ತವ್ಯ ನಿಷ್ಠರಾಗಿ ಧ್ವೆರ್ಯದಿಂದ ಕಾರ್ಯನಿರ್ವಹಿಸುವುದು ಜನತೆಯನ್ನು ಪ್ರೋತ್ಲಾಹಿಸುತ್ತದೆ ಎಂದು ತಿಳಿಸಿದ್ದಾರೆ ಕಳೆದ ವರ್ಷ ರಾಷ್ಟೀಯ ಮೊಲೀಸ್ ಸ್ಮಾರಕವನ್ನು ರಾಷ್ಟಕ್ಕೆ ಸಮರ್ಪಸಲಾಯಿತು ಈ ಸ್ಮಾರಕ ಸ್ಪೂರ್ತಿ ಮತ್ತು ಕೃತಜ್ಞತೆಯ ತಾಣವಾಗಿದೆ ಇದು ಪೊಲೀಸ್ ಪಡೆಗಳ ಶೌರ್ಯವನ್ನು ಜನತೆಗೆ ನೆನಮ ಮಾಡಿಕೊಡುವುದು ಎಂದು ಪ್ರಧಾನಮಂತ್ರಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ದೆಹಲಿಯಲ್ಲಿರುವ ರಾಷ್ಟೀಯ ಪೊಲೀಸ್ ಸ್ಕಾರಕದ ಬಳಿ ನಡೆದ ಪ್ರಧಾನ ಸಮಾರಂಭದಲ್ಲಿ ಗೃಹ ಸಚಿವ ಅಮಿತ್ ಶಾ ಪಾಲ್ಗೊಂಡರು ಪೊಲೀಸ್ ಸಿಬ್ಬಂದಿ ತಮ್ಮ ಕರ್ತವ್ಯವನ್ನು ಅತ್ಯಂತ ಹೊಣೆಗಾರಿಕೆಯಿಂದ ನಿರ್ವಹಿಸುತ್ತಿರುವುದರಿಂದ ದೇಶ ಅಭಿವೃದ್ಧಿಯ ಪಾದಿಯಲ್ಲಿ ದಾಪುಗಾಲಿಡುತ್ತಿದೆ ಎಂದು ಅವರು ಹೇಳಿದರು

ದೇಶದ ಗಡಿ ಭದ್ರತೆ ಭಯೋತ್ವಾದನೆ ಮತ್ತು ನಕ್ಲಲ್ ಪಿಡುಗಿನ ವಿರುದ್ಧದ ಹೋರಾಟದಲ್ಲಿ ಪೊಲೀಸ್ ಸಿಬ್ಬಂದಿ ಮಹತ್ವದ ಪಾತ್ರ ವಹಿಸುತ್ತಿದ್ದು ಶಾಂತಿ ಕಾನೂನು ಮತ್ತು ಸುವ್ಯವಸ್ಥೆಯ ನಿರ್ವಹಣೆಗೆ ಅಮೂಲ್ಯ ಕೊಡುಗೆ ನೀಡುತ್ತಿದ್ದಾರೆ

ಉತ್ತಮ ಕರ್ತವ್ಯ ನಿರ್ವಹಣೆ ಪರಿಸರ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನು ಸರ್ಕಾರ ಕಾಲಕಾಲಕ್ಕೆ ಪರಿಗಣಿಸುತ್ತಿದೆ ಎಂದು ಅವರು ಹೇಳಿದರು ಬಂಡುಕೋರ ನಿಗ್ರಹ ಕಾರ್ಯಚರಣೆಗಳಲ್ಲಿ ಅಸ್ಲಾಂ ಮೊಲೀಸ್ ಧೈರ್ಯ ಮತ್ತು ವೃತ್ತಿಪರತೆಯನ್ನು ಪ್ರದರ್ಶಿಸಿದೆ ಎಂದು ಕೇಂದ್ರ ಗೃಹ ಖಾತೆ ಸಹಾಯಕ ಸಚಿವ ಜಿ ಕಿಶನ್ ರೆಡ್ಡಿ ಹೇಳಿದ್ದಾರೆ ಅವರು ಗುವಾಹತಿಯಲ್ಲಿಂದು ಪೊಲೀಸ್ ಸಂಸ್ಕರಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ ರಾಜ್ಯದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿದ ಪೊಲೀಸ್ ಸಿಬ್ಬಂದಿಯನ್ನು ಅಭಿನಂದಿಸಿದರು ರಾಜ್ಯದಲ್ಲಿನ ದಶಕಗಳಷ್ಟು ಪಳೆಯದಾದ ಬಂಡುಕೋರ ಹಾವಳಿಯನ್ನು ಪೊಲೀಸರು ಕೊನೆಗಾಣಿಸಿದ್ದಾರೆ ಎಂದು ಸಚಿವರು ನುಡಿದರು ಉಲ್ಫಾ ಸಮಸ್ಯೆ ನಿಭಾಯಿಸುವಲ್ಲಿ ಪೊಲೀಸರು ಒಂದು ಸಾಧನವಾಗಿದ್ದರು ಎಂದು ಕಿಶನ್ ರೆಡ್ಡಿ ಹೇಳಿದರು ಬಿಜೆಪಿಯ ರಾಷ್ಟೀಯ ಪ್ರಧಾನಕಾರ್ಯದರ್ಶಿ ರಾಮ್ಮಾಧವ್ ನಿನ್ನೆ ಜಮ್ಮ ಕಾಶ್ಮೀರದ ಶ್ರೀನಗರದಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಜಮ್ಮ ಕಾಶ್ಮೀರದಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರು ದೇಶದ ವಿರುದ್ಧ ದಾಳಿ ನಡೆಸುವಂತೆ ಜನರಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ಇಂತಹ ಹುನ್ನಾರ ನಡೆಸುವ ಬದಲು ಈ ನಾಯಕರು ಸ್ಥಳೀಯ ಜನರಿಗೆ ಉದ್ಯೋಗಾವಕಾಶಗಳು ಮತ್ತಿತರ ಪ್ರಯೋಜನಕಾರಿ ವಿಷಯಗಳ ಬಗ್ಗೆ ಮಾತನಾಡಬೇಕು ಎಂದರು ಜಮ್ಮ ಕಾಶ್ಮೀರ ಈಗ ಶಾಂತಿ ಮತ್ತು ಅಭಿವೃದ್ಧಿಯತ್ತ ಮುನ್ನಡೆಯುತ್ತಿದೆ ಇದಕ್ಕೆ ಅಡ್ಡಿ ಪಡಿಸುವವರ ವಿರುದ್ಧ ಸೂಕ್ತ ಕ್ರಮಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈಶಾನ್ಯ ಮುಂಗಾರು ಚುರುಕಾಗಿದ್ದು ಕೇರಳದ ಅನೇಕ ಕಡೆ ಮುಂದಿನ ನಾಲ್ತು ದಿನಗಳಲ್ಲಿ ಭಾರಿ ಮಳೆಯಾಗುವ ಸಂಭವವಿದೆ ಕೇರಳ ಮತ್ತು ಲಕ್ಷದ್ವೀಪದ ಹಲವೆಡೆ ನಿನ್ನೆ ವಿಪರೀತ ಮಳೆ ಸುರಿದಿದೆ ಮಳೆ ಹಾವಳಿ ಸಂಭವನೀಯ ತಿರುವನಂತಪುರಂ ಅಲಪ್ಪುಜ ಕೊಟ್ವಾಯಂ ಎರ್ನಾಕುಲಂ ತ್ರಿಸೂರ್ ಇಡುಕ್ಕೆ ವಯನಾಡ್ ಪಾಲಕ್ಕಾಡ್ ಮತ್ತು ಮಲಪ್ಪರಂ ಜಿಲ್ಲೆಗಳಲ್ಲಿ ಜನರು ಸೂಕ್ತ ಮುನ್ನೆಚ್ಚರಿಕೆ ವಹಿಸಲು ಸಾಧ್ಯವಾಗುವಂತೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ

ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ